ಬಿಜೆಪಿ ಸಂಸದ ಓಂ ಬಿರ್ಲಾ ಅವಿರೋಧ ಆಯ್ಲೆ

ಇಂದು ಮುಝಫರ್ಪುರಕ್ಕೆ ಭೇಟಿ

ಐಸಿಸಿ ವಿಶ್ಲಕಪ್ ಕ್ರಿಕೆಟ್ ಬರ್ಮಿಂಗಮ್ನಲ್ಲಿಂದು ನ್ಯೂಜಿಲೆಂಡ್ ಮತ್ತು ದಕ್ಷಿಣ ಆಫ್ರಿಕಾ ನದುವೆ ಹಣಾಹಣಿ

ಕಾಂಗೆಸ್ ಡಿಎಂಕೆ ಟಿಎಂಸಿ ಬಿಜೆಡಿ ಟಿಡಿಪಿ ಮೈಎಸ್ಆರ್ ಕಾಂಗ್ರೆಸ್ ಜೆಡಿಯು ಮತ್ತು ಶಿವಸೇನಾ ಸೇರಿದಂತೆ ಎಲ್ಲಾ ಪ್ರಮುಖ ರಾಜಕೀಯ ಪಕ್ಷಗಳ ಸದಸ್ಯರು ಪ್ರಧಾನಮಂತ್ರಿ ನರೇಂದ ಮೋದಿ ಅವರು ಸಲ್ಲಿಸಿದ ನಿಲುವಳಿಯನ್ನು ಬೆಂಬಲಿಸಿದ ಹಿನ್ನೆಲೆಯಲ್ಲಿ ಓಂ ಬಿರ್ಲಾ ಅವಿರೋಧವಾಗಿ ಆಯ್ಕೆಯಾದರು ನಂತರ ಹಂಗಾಮಿ ಸ್ಪೀಕರ್ ಡಾ

ಪ್ರಧಾನಮಂತ್ರಿ ಹಾಗೂ ವಿವಿಧ ಪಕ್ಷಗಳ ಪ್ರಮುಖರು ಓಂ ಬಿರ್ಲಾ ಅವರನ್ನು ಸಭಾಧ್ಯಕ್ಷರ ಪೀಠದಲ್ಲಿ ಕುಳ್ಳಿರಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ ಮೋದಿ ಓಂ ಬಿರ್ಲಾ ಜನಸೇವೆಗೆ ತಮ್ಮ ಜೀವನವನ್ನೇ ಮುಡುಪಿಟ್ಟಿರುವ ವ್ಯಕ್ತಿ ಓಂ ಬಿರ್ಲಾ ಅವರೊಬ್ಬ ರಾಜಕೀಯ ಮುತ್ಪದ್ದಿ ಹಲವಾರು ವರ್ಷಗಳ ಸಾರ್ವಜನಿಕ ಜೀವನದಲ್ಲಿ ದೀರ್ಘಕಾಲ ಬಿಜೆಪಿಗೆ ಸೇವೆ ಸಲ್ಲಿಸಿದ್ದಾರೆ ಎಂದು ಹೇಳಿದರು ಸದನದಲ್ಲಿ ಸುಗಮ ಕಲಾಪ ನಡೆಯಲು ತಾವು ಸಹಕರಿಸುವುದಾಗಿ ಕಾಂಗೆಸ್ ನಾಯಕ ಅಧೀರ್ ರಂಜನ್ ಚೌಧರಿ ಭರವಸೆ ನೀಡಿದರು ನೂತನ ಸಭಾಧ್ಯಕ್ಷರು ಸದನವನ್ನು ಪಕ್ಷಾತೀತವಾಗಿ ನಡೆಸಿಕೊಂಡು ಹೋಗುತ್ತಾರೆಂಬ ಭರವಸೆ ತಮಗಿದೆ ಎಂದು ಹೇಳಿದರು ಡಿಎಂಕೆ ಮುಖಂಡ ಟಿ ಆರ್ ಬಾಲು ಕೇಂದ ಸಚಿವ ಹಾಗೂ ಶಿವಸೇನಾ ಮುಖಂಡ ಅರವಿಂದ ಸಾವಂತ್ ಟಿಎಂಸಿ ನಾಯಕ ಸುದೀಪ್ ಬಂಡೋಪಾಧ್ಯಾಯ ಜೆಡಿಯು ಮುಖಂದ ರಾಜೀವ್ ರಂಜನ್ ಬಿಜೆಡಿ ಮುಖಂದ ಪಿನಾಕಿ ಮಿಶ್ರ ಮತ್ತು ಬಿಎಸ್ಪಿಯ ಶ್ಯಾಮ್ ಸಿಂಗ್ ಯಾದವ್ ಬಿರ್ಲಾ ಅವರನ್ನು ಅಭಿನಂದಿಸಿ ಸದನದ ಸುಗಮ ಕಲಾಪಕ್ಕೆ ಸಹಕರಿಸುವುದಾಗಿ ಭರವಸೆ ನೀಡಿದರು

ಪ್ರಧಾನಿ ಮೋದಿ ಆಕಾಶವಾಣಿಯಲ್ಲಿ ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಕಳೆದ ಆಗಸ್ಚ್ನಲ್ಲಿ ಒಂದು ದೇಶ ಒಂದು ಚುನಾವಣೆ ಕುರಿತಂತೆ ಪ್ರಸ್ತಾಪಿಸಿ ಪ್ರಜಾಪ್ರಭುತ್ವದ ಆರೋಗ್ಯಕರ ಸಂಕೇತವೆಂದು ಬಣ್ಣಿಸಿದ್ದರು

ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರಿಗೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಜನ್ಮದಿನದ ಶುಭಾಶಯ ಕೋರಿದ್ದಾರೆ

ರ್ಮೆಲ್ಲೆ ಮಂಡಳಿಯ ಎಲ್ಲ ಮಹತ್ಲಾಕಾಂಕ್ಸಿ ಯೋಜನೆಗಳು ಅನುಷ್ಡಾನಕ್ಕೆ ಬರಲು ಎಲ್ಲ ವಿಭಾಗೀಯ ರೈಲ್ಲೆ ಇಲಾಖೆ ಅಧಿಕಾರಿಗಳು ಸಂಘಟಿತರಾಗಿ ಕಾರ್ಯ ನಿರ್ವಹಿಸಬೇಕು ಎಂದು ರೈಲ್ಲೆ ಸಚಿವ ಪಿಯೂಷ್ ಗೋಯಲ್ ಸೂಚನೆ ನೀಡಿದ್ದಾರೆ ವಿಭಾಗೀಯ ರೈಲ್ವೆ ಇಲಾಖೆಯ ಉನ್ನತ ಅಧಿಕಾರಿಗಳು ಉತ್ಪಾದನಾ ಘಟಕಗಳು ಹಾಗೂ ವಿಭಾಗೀಯ ವ್ಯವಸ್ಣಾಪಕರ ಜತೆ ದೆಹಲಿಯಲ್ಲಿ ನಿನ್ನೆ ವಿಡಿಯೋ ಕಾನ್ಪರೆನ್ಸ್ ಮೂಲಕ ಉನ್ನತ ಮಟ್ಟದ ಪರಾಮರ್ಶೆ ಸಭೆ ನಡೆಸಿದ ಇಲಾಖೆಯ ಸಚಿವ ಪಿಯೂಷ್ ಗೋಯಲ್ ಈ ಸೂಚನೆ ನೀಡಿದರು ರೈಲುಗಳಲ್ಲಿ ಸುರಕ್ಷತೆ ಸಾಮರ್ಥ್ಯ ಹೆಚ್ಚಳ ಸಮಯ ಪಾಲನೆ ಹಾಗೂ ಹಲವು ಅಭಿವೃದ್ದಿ ಯೋಜನೆಗಳ ಕುರಿತ ವಿಚಾರಗಳು ಸಭೆಯ ಕಾರ್ಯಸೂಚೆಯಾಗಿದ್ದವು ಸಭೆ ಸಂದರ್ಭದಲ್ಲಿ ರೈಲ್ವೆ ಮಂಡಳಿ ಅಧ್ಯಕ್ಷ ವಿನೋದ್ಕುಮಾರ್ ಯಾದವ್ ಅವರು ರೈಲುಗಳ ಸಂಚಾರ ವಿಳಂಬವನ್ನು ತಪ್ಪಿಸಿ ಸಮಯ ಪರಿಪಾಲನೆ ಮಾಡಲು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಎಲ್ಲ ರೈಲ್ವೆ ಮಹಾ ಪ್ರಬಂಧಕರಿಗೆ ಸೂಚನೆ ನೀಡಿದರು ರೈಲುಗಳಲ್ಲಿ ಅಧಿಕಾರಿಗಳು ಸಂಚರಿಸಿ ಪ್ರಯಾಣಿಕರೊಂದಿಗೆ ಬೆರೆತು ಅವರಿಂದ ಅಭಿಪ್ರಾಯಗಳನ್ನು ಸಂಗ್ರಹಿಸಬೇಕೆಂದು ಸಹ ನಿರ್ದೇಶನ ನೀಡಿದರು

ಮೆದುಳು ಜ್ವರ ಬಾಧಿತ ಮಕ್ಕಳಿಗೆ ಹೆಚ್ಚಿನ ಚಿಕಿತ್ವೆ ನೀಡಲು ಈ ವೈದ್ಯರು ನೆರವಾಗಲಿದ್ದಾರೆ

ಪ್ರಧಾನಮಂತ್ರಿ ಶ್ರಮ ಯೋಗಿ ಮಾನ್ಧನ್ ಯೋಜನೆಯದಿ ಕಾರ್ಮಿಕರನ್ನು ನೋಂದಾಯಿಸಲು ಅಧಿಕಾರಿಗಳಿಗೆ ಗುರಿ ನಿಗದಿಪಡಿಸುವಂತೆ ಜಮ್ಮು ಮತ್ತು ಕಾಶ್ಮೀರದ ರಾಜ್ಯಪಾಲರ ಸಲಹೆಗಾರ ಖುರ್ಷಿದ್ ಅಹ್ಮದ್ ಘನಾಯ್ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ

ವಿಶ್ವದ ಅತಿದೊಡ್ಡ ಆರ್ಥಿಕ ರಾಷ್ಟ್ರಗಳಾದ ಅಮೆರಿಕ ಹಾಗೂ ಚೀನಾ ನಡುವೆ ವಾಣಿಜ್ಯ ಸಮರ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಈ ಪ್ರಮುಖ ನಿರ್ಧಾರ ಹೊರಬಿದ್ದಿದೆ

ಅಮೆರಿಕದ ಆರ್ಥಿಕತೆ ವಿಶ್ವಕ್ಕೆ ಅಸೂಯೆ ಉಂಟುಮಾದುವಂತಿದ್ದು ದೇಶದ ಈ ಸ್ಥಿತಿಯನ್ನು ಹಾಳು ಮಾಡಲು ಪ್ರತಿ ಪಕ್ಷ ಡೆಮಾಕ್ರೆಟಿಕ್ನ ಸದಸ್ಯರು ಪ್ರಯತ್ನಿಸುತ್ತಿದ್ದಾರೆ ಎಂದು ಆರೋಪಿಸಿದರು ಅಮೆರಿಕ ಮೈತ್ರಿಗಳೊಂದಿಗೆ ಐರೋಪ್ಯ ಒಕ್ಕೊಟಗಳು ಕರೆನ್ಸಿ ಅವ್ಯವಹಾರ ನಡೆಸಲು ಮುಂದಾಗುತ್ತಿವೆ ಎಂದು ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ ಅಕ್ರಮವಾಗಿ ನೆಲೆಸಿರುವ ಲಕ್ಷಾಂತರ ಮಂದಿಯನ್ನು ತಾವು ಗಡಿಪಾರು ಮಾಡಲು ಬಯಸಿರುವುದಾಗಿಯೂ ಅವರು ಟ್ವೀಟ್ನಲ್ಲಿ ಹೇಳಿದ್ದಾರೆ ಬ್ರಿಟನ್ನಲ್ಲಿ ಪ್ರಧಾನಮಂತ್ರಿ ಹುದ್ದೆಗೆ ಪೈಪೋಟಿ ತೀವ್ರಗೊಂಡಿದ್ದು ಆದಳಿತಾರೂಥ ಕನ್ಸರ್ವೇಟಿವ್ ಪಕ್ಷದ ಸಂಸದರು ನಿನ್ನೆ ರಾತ್ರಿ ರಹಸ್ಯ ಮತದಾನ ಮಾದಿದ ನಂತರ ಐವರು ಅಭ್ಯರ್ಥಿಗಳ ನಡುವೆ ಸ್ಪರ್ಧೆ ಏರ್ಪಟ್ಟಿದೆ

ಜೆರೆಮಿ ಹಂಟ್ ಮೈಕೆಲ್ ಗೊವ್ ಸಜ್ಜಿದ್ ಜಾವಿದ್ ಮತ್ತು ರೋರಿ ಸ್ಟೇವಾರ್ಟ್ ಸಾಕಷ್ನು ಮತ ಗಳಿಸಿದ್ದು ಮುಂದಿನ ಸುತ್ತಿನ ನಿರೀಕ್ಷೆಯಲ್ಲಿದ್ದಾರೆ

ನಿನ್ನೆ ರಾತ್ರಿ ಬಹಜೋಯ್ ಪ್ರದೇಶದ ಲಹರಾವಾನ್ ಗ್ರಾಮದ ಬಳಿ ಟ್ರಕ್ವೊಂದು ಪಿಕ್ಅಪ್ ವಾಹನಕ್ಕೆ ಡಿಕ್ಕಿಯಾಗಿ ಅಪಘಾತ ಸಂಭವಿಸಿದೆ ಎಂದು ಪೊಲೀಸ್ ಮೂಲಗಳು ಆಕಾಶವಾಣಿಗೆ ತಿಳಿಸಿವೆ

ಭಾರತ ತನ್ನ ಮುಂದಿನ ಪಂದ್ಯದಲ್ಲಿ ಆಫ್ವಾನಿಸ್ತಾನ ವಿರುದ್ದ ಸೆಣಸಲಿದೆ